ರಾಜಸ್ಥಾನ ಹಾಗೂ ಛತ್ತೀಸ್ಫಡ ರಾಜ್ಯಗಳಲ್ಲಿ ಅಧಿಕಾರವನ್ನು ಬಿಜೆಪಿಯಿಂದ ತನ್ನ ತೆಕ್ಕೆಗೆ ತೆಗೆದುಕೊಂಡ ಕಾಂಗ್ರೆಸ್ ಮಧ್ಯಪ್ರದೇಶದಲ್ಲಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ನಿ ಹಾಗೂ ವಿಜೋರಾಂನಲ್ಲಿ ಎಂಎನ್ ಎಫ್ ಗೆ ಅಧಿಕಾರ ಬಿಟ್ಟುಕೊಟ್ಟ ಕಾಂಗ್ರೆಸ್ ತೆಲಂಗಾಣದಲ್ಲಿ ಅಧಿಕಾರ ಉಳಿಸಿಕೊಂಡ ಟಿಆರ್ಎಸ್

ಕೌತಲಾಭಿವೃದ್ದಿ ಮತ್ತು ತರಬೇತಿ ಕಾರ್ಯಕ್ರಮ ಅಗ್ಗ ದರದ ಔಷಧ ಹಾಗೂ ಲಸಿಕೆಗಳನ್ನು ವಿನಿಮಯ ಕಾರ್ಯಕ್ರಮದಡಿ ನೆರೆರಾಷ್ಟಗಳಿಗೆ ನೀಡುವ ಮೂಲಕ ಅವುಗಳ ಅಭಿವೃದ್ದಿಗೆ ಭಾರತ ಸಿದ್ದ ಎಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ಭರವಸೆ

ಭಾರೀ ಭದ್ರತೆ ನಡುವೆ ಅಸ್ಸಾಂ ಪಂಚಾಯತ್ ಚುನಾವಣೆಯ ಮತ ಎಣಿಕೆ ಪ್ರಗತಿಯಲ್ಲಿ

ಪುರುಷರ ವಿಶ್ವಕಪ್ ಹಾಕಿ ಪಂದ್ವಾವಳಿ ಇಂದು ಕ್ವಾರ್ಟರ್ ಫೈನಲ್ಸ್ನಲ್ಲಿ ಅರ್ಜೆಂಟೀನಾ ಇಂಗ್ಲೆಂಡ್ ಆಸ್ಟೇಲಿಯ ಫ್ರಾನ್ಸ್ ಮುಖಾಮುಖಿ

ಮಧ್ಯಪ್ರದೇಶದಲ್ಲಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ನಿದೆ

ರಾಮಗಢ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ವರ್ಥಿಯ ನಿಧನದಿಂದ ಚುನಾವಣೆ ನಡೆದಿಲ್ಲ

ಹೊಸದಾಗಿ ಆಯ್ಲೆಯಾದ ಸದಸ್ನರ ಅಭಿಪ್ರಾಯಗಳನ್ನು ವರಿಷ್ಠರಿಗೆ ತಿಳಿಸಲು ಅವಕಾಶ ಮಾಡಿಕೊಡಲಾಗಿದೆ

ಪಕ್ಷದ ಮುಖ್ಯಸ್ಥ ಕೆ ಚಂದ್ರಶೇಖರರಾವ್ ನಿನ್ನೆ ಸಂಜೆ ರಾಜ್ಯಪಾಲ ಇಎಸ್ಎಲ್ ನರಸಿಂಹನ್ ಅವರನ್ನು ಭೇಟಿಯಾಗಿ ಪಕ್ಷದ ಸಾಧನೆ ಬಗ್ಗೆ ತಿಳಿಸಿದ್ದಾರೆ ಮಿಜೋರಾಂನಲ್ಲಿ ಮಿಜೋರಾಂ ನ್ಯಾಪನಲ್ ಫ್ರಂಟ್ ಎಂಎನ್ಎಫ್ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರದಿಂದ ಕೆಳಗಿಳಿಸಿದೆ

ಎಂಎನ್ಎಫ್ ಅಧ್ಯಕ್ಷ ಹಾಗೂ ಮುಖ್ಯಮಂತ್ರಿ ಅಭ್ಯರ್ಥಿ ಎಂದು ಬಿಂಬಿತವಾಗಿರುವ ಜೋರಾಂ ತಂಗ ಅವರು ನಿನ್ನೆ ಸಂಜೆ ರಾಜ್ಯಪಾಲ ಕೆ

ಐಜ್ವಾಲ್ನಲ್ಲಿ ನಡೆದ ಎಂಎನ್ಎಫ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನೂತನ ಶಾಸಕರು ಜೋರಾಂತಂಗ ಅವರನ್ನು ಶಾಸಕಾಂಗ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅಲ್ಲಿನ ಮುಖ್ಯಮಂತ್ರಿಯಾಗಿದ್ದ ಲಾಲ್ ತನ್ವಾವ್ಲಾ ಅವರು ರಾಜೀನಾಮೆ ನೀಡಿದ್ದಾರೆ ಕಾಂಗ್ರೆಸ್ ಪಕ್ಷ ಮಧ್ಯಪ್ರದೇತದ ಪಕ್ಷದ ವೀಕ್ಷಕರನ್ನಾಗಿ ಹಿರಿಯ ನಾಯಕ ಎ

ಛತ್ತೀಸ್ಘಡದ ಪಕ್ಷದ ವೀಕ್ಷಕರನ್ನಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ನೇಮಕ ಮಾಡಿದೆ

ತೆಲಂಗಾಣದಲ್ಲಿ ಅಭೂತಪೂರ್ವ ಗೆಲುವು ಗಳಿಸಿರುವ ಟಿಆರ್ಎಸ್ ಮುಖ್ಯಸ್ವ ಕೆ

ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ಗಾಂಧಿ ಈ ಫಲಿತಾಂಶ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಣ್ಣ ವರ್ತಕರಿಗೆ ಹಾಗೂ ರೈತರಿಗೆ ಸಂದ ಜಯವಾಗಿದೆ ಎಂದು ಹೇಳಿದ್ದಾರೆ ಬಿಜೆಪಿ ಹಿರಿಯ ನಾಯಕ ಹಾಗೂ ಹಣಕಾಸು ಸಚಿವ ಅರುಣ್ ಜೇಟ್ಲ ಮಾತನಾಡಿ ಈ ಫಲಿತಾಂಶವನ್ನು ಬಿಜೆಪಿ ನಿರೀಕ್ಷಿಸಿರಲಿಲ್ಲ ಇದು ಪಕ್ಷಕ್ಕೆ ವಿರಮಿಸುವ ಸಮಯವಾಗಿದೆ ಎಂದು ಹೇಳಿದ್ದಾರೆ ಕೌಶಲ್ಯ ನಿರ್ಮಾಣ ಹಾಗೂ ತರದೇತಿ ಕಾರ್ಯಕ್ರಮಗಳ ಮೂಲಕ ಅಭಿವೃದ್ದಿ ಗುರಿ ಸಧನೆಗೆ ನೆರೆ ರಾಷ್ಟಗಳಗೆ ನೆರವಾಗಲು ಭಾರತ ಸಿದ್ದವಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ನವದೆಹಲಿಯಲ್ಲಿಂದು ನಾಲ್ಕನೇ ಪಾರ್ಟ್ನರ್ಸ್ ಫೋರಂ ಉದ್ವಾಟಿಸಿದ ಅವರು ಅಗ್ಗದ ದಿಷಧಗಳು ಲಸಿಕೆಗಳನ್ನು ಒದಗಿಸಲು ಹಾಗೂ ಅವುಗಳ ವಿನಿಮಯ ಮತ್ತು ಹಸ್ತಾಂತರಕ್ಕೂ ಭಾರತ ಸಿದ್ದವಿದೆ ಎಂದು ಹೇಳಿದರು ಹದಿಹರಯದವರ ಬಗ್ಗೆ ಹೆಚ್ಚಿನ ಗಮನ ನೀಡಿರುವ ಮೊಟ್ಟಮೊದಲ ದೇಶ ಭಾರತವಾಗಿದೆ

ಆದರೆ ಇನ್ನೂ ಬಹಳಷ್ಟು ಸಾಧಿಸುವುದು ಬಾಕಿ ಇದೆ ಹೆಚ್ಚು ಬಜೆಟ್ಗಳ ಯೋಜನೆಗಳ ಮುಖಾಂತರ ಇನ್ನಷ್ಟು ಕಾರ್ಯಕ್ರಮಗಳನ್ನು ಹಮ್ನಿಕೊಳ್ಳುವುದು ಹಾಗೂ ಅದರ ನಿಗಾವಣೆಯನ್ನು ಮಾಡಬೇಕಿದೆ ಎಂದರು ತಾಯಿಯ ಆರೋಗ್ಗ ಮಕ್ಕಳ ಆರೋಗ್ಗವನ್ನು ನಿರ್ಧರಿಸುತ್ತದೆ

ಎಐಎಡಿಎಂಕೆ ಸದಸ್ನರು ಪ್ರತಿಭಟನೆ ನಡೆಸಿ ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಿಸುವುದನ್ನು ವಿರೋಧಿಸಿದರು

ಶಿವಸೇನಾ ಸದಸ್ವರು ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣಕ್ಕೆ ಒತ್ತಾಯಿಸಿದರು ಈ ಎಲ್ಲವುಗಳಿಂದ ಗದ್ದಲ ಉಂಟಾದ ಹಿನ್ನೆಲೆಯಲ್ಲಿ ಸಭಾಧ್ಯಕ್ಷೆ ಸುಮಿತ್ರಾ ಮಹಾಜನ್ ಕಲಾಪವನ್ನು ಮುಂದೂಡಿದರು

ಇದಕ್ಕೂ ಮುನ್ನಾ ಸದನದ ಕಲಾಪಗಳು ಆರಂಭವಾದಾಗ ಇತ್ತೀಚೆಗೆ ನಿಧನರಾದ ಅಮೆರಿಕದ ಮಾಜಿ ಅಧ್ಯಕ್ಷ ಜಾರ್ಜ್ ಎಚ್

ಅಸ್ಸಾಂನಲ್ಲಿ ಬಿಗಿ ಬಂದೋಬಸ್ತ್ ನಡುವೆ ಪಂಚಾಯಿತಿ ಚುನಾವಣೆಯ ಮತ ಎಣಿಕೆ ನಡೆಯುತ್ತಿದೆ